ಕೊಡಗು ಪ್ರಕೃತಿ ವಿಕೋಪ ಪುನರ್ವಸತಿ ಪರಿಹಾರ ಕಾರ್ಯ ಕುರಿತು ಮುಖ್ಜಮಂತ್ರಿಗಳಿಂದ ಪರಿಶೀಲನೆ ಕಾಣೆಯಾಗಿರುವ ಉದ್ದಮಿ ವಿ

ಸಿದ್ದಾರ್ಥ ಅವರಿಗಾಗಿ ಮುಂದುವರಿದ ಶೋಧ ಕಾರ್ಯಾಚರಣೆ

ರಾಜ್ಯಸರ್ಕಾರ ಟಿಪ್ಪು ಜಯಂತಿ ಆಚರಣೆಯನ್ನು ರದ್ದು ಪಡಿಸಿ ಆದೇಶ ಹೊರಡಿಸಿದೆ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಿ ಎಸ್

ಕೊಡಗು ಜಿಲ್ಲೆಯ ಶಾಸಕ ಕೆ

ಬೋಪಯ್ಯ ಈ ಸಂಬಂಧ ಬರೆದ ಪತ್ರಕ್ಕೆ ಸರ್ಕಾರ ಸ್ವಂದಿಸಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಟಿಪ್ಪುಜಯಂತಿ ಆಚರಣೆಯನ್ನು ರದ್ಗುಪಡಿಸುವ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಈ ಹಿಂದೆ ಕೊಡಗು ಜಲ್ಲೆಯಲ್ಲಿ ಟಪ್ಪು ಜಯಂತಿ ಆಚರಣೆ ಸಮಯದಲ್ಲಿ ಹಿಂಸೆ ಪ್ರತಿಭಟನೆ ನಡೆದಿತ್ತು ಮುಂದೆ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಸರ್ಕಾರ ಈ ತೀರ್ಮಾನ ತೆಗೆದುಕೊಂಡಿದೆ ಎಂದು ಮುಖ್ಯಮಂತ್ರಿಗಳು ಹೇಳಿದರು ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಇದಕ್ಕೆ ಪ್ರತಿಕ್ರಿಯಿಸಿ ರಾಜ್ಯ ಸರ್ಕಾರ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ರದ್ದುಗೊಳಿಸಿರುವುದು ಅಪರಾಧವಾಗಿದ್ದು ಸರ್ಕಾರದ ಈ ಕ್ರಮಕ್ಕೆ ತಮ್ಮ ವಿರೋಧವಿದೆ ಎಂದರು ಟಿಪ್ಪು ಜಯಂತಿ ಆಚರಣೆ ರದ್ದುಗೊಳಿಸಿರುವ ಸರ್ಕಾರದ ಕ್ರಮಕ್ಷೆ ಶಾಸಕ ಜಮೀರ್ ಅಹಮದ್ ಅಸಮಾಧಾನ ವ್ಯಕ್ತಪಡಿಸಿ ಸರ್ಕಾರದ ಈ ನಿರ್ಧಾರದಿಂದ ಮಾತ್ರ ಜಯಂತಿ ಆಚರಣೆ ನಿಲ್ಲುವುದಿಲ್ಲ ಇನ್ನು ಹೆಚ್ಚು ವಿಜ್ಯಂಭಣೆಯಿಂದ ಟಿಪ್ಪು ಜಯಂತಿ ಆಚರಿಸಲಾಗುವುದು ಎಂದಿದ್ದಾರೆ

ವಿಧಾನ ಸಭಾಧ್ಯಕ್ಷರ ಹುದ್ದೆಗೆ ನಾಳೆ ಚುನಾವಣೆ ನಡೆಯಲಿದೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದ್ದು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇಂದು ತಮ್ನ ನಾಮಪತ್ರ ಸಲ್ಲಿಸಿದ್ದಾರೆ ಅವರೊಬ್ಬರೇ ನಾಮಪತ್ರ ಸಲ್ಲಿಸಿರುವುದರಿಂದ ಅವಿರೋಧ ಆಯ್ನೆ ಖಚಿತವಾಗಿದ್ದು ನಾಳೆ ಈ ಸಂಬಂಧ ಅಧಿಕೃತ ಪ್ರಕಟಣೆ ಹೊರಬೀಳಲಿದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನಿಂದ ಯಾರೊಬ್ಲರು ಈ ಹುದ್ದೆಗೆ ನಾಮಪತ್ರ ಸಲ್ಲಿಸಿಲ್ಲ ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ನಾಯಕ ಆರ್ ಅಶೋಕ ಕಾಗೇರಿಯವರ ಆಯ್ಲೆ ಪಕ್ಷದ ಎಲ್ಲ ಮುಖಂಡರಿಗೂ ಒಪ್ಪಿಗೆಯಾಗಿದೆ ಸದನಕ್ಕೆ ಮತ್ತು ಸಂಸದೀಯ ಕಲಾಪಗಳಿಗೆ ಹೆಚ್ಚು ಗೌರವ ಬರುವ ರೀತಿಯಲ್ಲಿ ಅವರು ನಡೆದುಕೊಳ್ಳುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಾಮಪತ್ರ ಸಲ್ಲಿಕೆ ಸಮಯದಲ್ಲಿ ಮುಖಂಡರಾದ ಜಗದೀಶ್ ಶೆಟ್ಟರ್ ಕೆ

ಈಶ್ವರಪ್ಪ ಆರ್ ಅಶೋಕ ಗೋವಿಂದ ಕಾರಜೋಳ ಎಸ್ ಸುರೇಶ್ ಕುಮಾರ್ ಮೊದಲಾದವರು ಪಾಜರಿದ್ದರು ಸಭಾಧ್ಯಕ್ಷ ಸ್ನಾನದ ಅಭ್ಯರ್ಥಿ ವಿಶ್ವೇತ್ವರ ಹೆಗಡೆ ಕಾಗೇರಿಯವರನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ಅಭಿನಂದಿಸಿದ್ದಾರೆ ನಿನ್ನೆ ವಿಧಾನಸಭೆಯಲ್ಲಿ ನೂತನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ವಿಶ್ವಾಸಮತಯಾಚನೆ ಮಾಡಿ ಪಣಕಾಸು ಮಸೂದೆ ಅಂಗೀಕಾರ ಪಡೆದ ನಂತರ ಸ್ವೀಕರ್ ಹುದ್ಲೆಗೆ ಕೆ

ರಮೇಶ್ ಕುಮಾರ್ ರಾಜೀನಾಮೆ ನೀಡಿ ಸ್ವೀಕರ್ ಹೊಣೆಗಾರಿಕೆಯನ್ನು ಉಪಸಭಾಧ್ಯಕ್ಷ ಕೃಷ್ಣಾರೆಡ್ಡಿ ಅವರಿಗೆ ವಹಿಸಿಕೊಟ್ಟದ್ದರು ಕೊಡಗು ಪ್ರಕೃತಿ ವಿಕೋಪಕ್ಕೆ ಸಂಬಂಧಿಸಿದಂತೆ ಪುನರ್ವಸತಿ ಹಾಗೂ ಪರಿಹಾರ ಕಾರ್ಯ ಪ್ರಗತಿ ಕುರಿತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಇಂದು ಗೃಪ ಕಚೇರಿ ಕೃಷ್ಣಾದಲ್ಲಿ ಪರಿತೀಲನೆ ನಡೆಸಿದರು ಸಭೆಯಲ್ಲಿ ಕೊಡಗು ಜಿಲ್ಲೆಯ ಶಾಸಕರಾದ ಕೆ

ಬೋಪಯ್ಯ ಅಪ್ಪಚ್ಚು ರಂಜನ್ ಸುನಿಲ್ ಸುಬ್ರಹ್ಮಣ್ಯ ಮುಖ್ಯಮಂತ್ರಿಯವರ ಸಲಹೆಗಾರ ಎಂ ಲಕ್ಷ್ಮೀನಾರಾಯಣ ಹಾಗೂ ಸರ್ಕಾರದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ನಡುವೆ ಇನ್ನೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆ ಸುಧಾ ಮೂರ್ತಿ ಅವರು ಇಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿ ಶುಭ ಹಾರ್ೈಸಿದ್ದಾರೆ ತುಂಗಭದ್ರಾ ಬಲದಂಡೆ ಕೆಳ ಮಟ್ಟದ ಕಾಲುವೆ ಮೂಲಕ ರಾಜ್ಯ ಮತ್ತು ಅಂಧ್ರಪ್ರದೇಶದ ಜನತೆ ನೀರು ಪಡೆಯುತ್ತಿದ್ದು ಈ ನೀರನ್ನು ಕುಡಿಯುವ ನೀರಿಗಾಗಿ ಮಾತ್ರ ಬಳಸದೇಕು ಕೈಷಿ ಚಟುವಟಿಕೆಗೆ ಉಪಯೋಗ ಮಾಡದಂತೆ ಸಪಾಯಕ ಆಯುಕ್ತ ರಮೇಶ್ ಕೋನರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ ಬಳ್ಳಾರಿಯಲ್ಲಿಂದು ಅವರು ರೈತ ಸಂಘದ ಪ್ರತಿನಿಧಿಗಳು ತುಂಗಭದ್ರಾ ಮಂಡಳಿ ಗ್ರಾಮ ಪಂಚಾಯ್ತಿ ಅಧಿಕಾರಿಗಳು ಪೊಲೀಸರೊಂದಿಗೆ ಸಭೆ ನಡೆಸಿದ ನಂತರ ಈ ವಿಷಯ ತಿಳಿಸಿದರು

ನೀರನ್ನು ಬಹುಗಾಮ ಕುಡಿಯುವ ನೀರಿನ ಸಂಗ್ರಹದ ಕೆರೆಗಳಗೆ ತುಂಬಿಸಲಾಗುವುದು ಈ ನೀರನ್ನು ಕೃಷಿ ಉದ್ದೇಶಕ್ಕೆ ಬಳಸುವಂತಿಲ್ಲ ಬಳಸಿದರೆ ಕಾನೂನಿನ ರೀತಿ ಕಠಿಣ ಕ್ರಮ ಜರುಗಿಸಲಾಗುವುದೆಂದು ತಿಳಿಸಿದ್ದಾರೆ ಲೋಕಸಭೆ

ಗ್ರಾಪಕರ ಹಿತಾಸಕ್ತಿಗಳನ್ನು ರಕ್ಷಿಸಲು ಹಾಗೂ ಗ್ರಾಪಕರಿಗೆ ಸಂಬಂಧಿಸಿದ ವ್ಯಾಜ್ಯಗಳನ್ನು ಸಕಾಲಿಕವಾಗಿ ಇತ್ತರ್ಥಗೊಳಿಸಲು ಹಾಗೂ ಪರಿಣಾಮಕಾರಿ ಆಡಳಿತಕ್ಕಾಗಿ ಪ್ರಾಧಿಕಾರಗಳನ್ನು ಸ್ವಾಪಿಸಲು ವಿಧೇಯಕ ಅನುವು ಮಾಡಿಕೊಡಲಿದೆ ಗ್ರಾಹಕರ ಹಕ್ಕುಗಳ ರಕ್ಷಣೆ ಅನುಷ್ಟಾನ ಹಾಗೂ ಉತ್ತೇಜಿಸಲು ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ ಸ್ಥಾಪಿಸಲು ಕೇಂದ್ರ ಸರ್ಕಾರಕ್ಷೆ ವಿಧೇಯಕ ಅವಕಾಶ ಕಲ್ಪಿಸಲಿದೆ

ವ್ಯಾಜ್ಞಗಳ ಪರಿಹಾರ ಆಯೋಗಗಳನ್ನು ರಚಿಸಲು ವಿಧೇಯಕ ಅವಕಾಶ ನೀಡಲಿದೆ ಇದಕ್ಕೂ ಮುನ್ನ ವಿಧೇಯಕವನ್ನು ಮಂಡಿಸಿದ ಗ್ರಾಹಕ ವ್ಲವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ರಾಜ್ಯ ಸಚಿವ ರಾವ್ ಸಾಹೇಬ್ ಪಾಟೀಲ್ ದಾಸ್ತೆ ವಿಧೇಯಕ ಪಲವು ನಿಯಮಾವಳಗಳನ್ನು ಸರಳೀಕರಿಸುವ ಉದ್ದೇಶ ಹೊಂದಿದೆ ಗ್ರಾಪಕರು ತಮ್ಮ ದೂರುಗಳ ಸಂಬಂಧ ಪ್ರಸ್ತುತ ತ್ವರಿತ ಪರಿಹಾರ ಪಡೆಯಲು ಸಾಧ್ಯವಾಗುತ್ತಿಲ್ಲ ವಿಧೇಯಕ ಅನುಮೋದನೆ ನಂತರ ಗ್ರಾಪಕರು ತ್ವರಿತವಾಗಿ ನ್ಯಾಯಪಡೆಯಲು ಸಾಧ್ಯವಾಗಲಿದೆ ಎಂದು ವಿವರಿಸಿದರು ಬಿಜೆಪಿಯ ರಾಜೀಂದ್ರ ಅಗರ್ವಾಲ್ ವಿಧೇಯಕ ಸಮಗ್ರವಾಗಿದ್ದು ವಿದ್ಯುನ್ನಾನ ವಾಣಿಜ್ಞ ಯುಗದಲ್ಲಿ ಗ್ರಾಪಕರನ್ನು ಸುಲಭವಾಗಿ ಶೋಷಿಸಬಹುದಾಗಿದೆ ವ್ಯಾಪಾರ ವ್ಯವಹಾರದ ಸ್ವರೂಪವೇ ಬದಲಾಗಿದೆ ಎಂದು ಹೇಳಿದರು ತ್ವಣಮೂಲ ಕಾಂಗ್ರೆಸ್ನ ಪ್ರತಿಮಾ ಮಂಡಲ್ ಗ್ರಾಹಕರ ರಕ್ಷಣೆಗೆ ಬಲವಾದ ವ್ಯವಸ್ಥೆ ಸ್ಥಾಪಿಸಲು ವಿಧೇಯಕ ಅನುವು ನೀಡಲಿದೆ ವಿಧೇಯಕದ ವ್ಯಾಪ್ತಿಗೆ ವಿದ್ಯುನ್ನಾನ ವಾಣಿಜ್ಞವನ್ನು ಒಳಪಡಿಸಿರುವುದು ಅತಿದೊಡ್ಡ ಸುಧಾರಣೆಯಾಗಿದೆ ಎಂದು ಬಣ್ಣೆಸಿದರು ಕೆಫೆ ಕಾಫಿ ಡೇ ಸಮೂಹದ ಮಾಲೀಕ ಹಾಗೂ ಮಾಜಿ ಮುಖ್ಯಮಂತ್ರಿ ಎಸ್

ಕೈಷ್ಣ ಅವರ ಅಳಿಯ ವಿ ಜಿ ಸಿದ್ದಾರ್ಥ ಮಂಗಳೂರಿನಲ್ಲಿ ನಿನ್ನೆ ರಾತ್ರಿಯಿಂದ ಕಾಣೆಯಾಗಿದ್ದಾರೆ ನೇತ್ರಾವತಿ ನದಿ ಸೇತುವೆ ಮೇಲೆ ಅವರು ತಮ್ಮ ಕಾರಿನಿಂದ ಕೆಳಗಿಳಿದು ದೂರವಾಣಿಯಲ್ಲಿ ಮಾತನಾಡುತ್ತಿದ್ದುದನ್ನು ಕೊನೆಯ ಬಾರಿಗೆ ಅವರ ಕಾರು ಚಾಲಕ ನೋಡಿದ್ದರು ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ತಿಳಿಸಿದ್ದಾರೆ ಸಿದ್ದಾರ್ಥ ಅವರಿಗಾಗಿ ವ್ಯಾಪಕ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಕರಾವಳದಳ ಕರಾವಳ ಪೊಲೀಸ್ ಸಮರ್ಥ ಈಜುಗಾರರು ಹಾಗೂ ಹೆಲಿಕಾಫ್ಲರನ್ನು ಇಂದು ಬೆಳಗ್ಗೆಯಿಂದ ಕಾರ್ಯಾಚರಣೆಗೆ ಬಳಸಿಕೊಳ್ಳಲಾಗುತ್ತಿದೆ ವಿದ್ಯುತ್ ದೀಪ ಬಳಸಿ ರಾತ್ರಿವೇಳೆಯೂ ಕಾರ್ಯಾಚರಣೆ ಮುಂದುವರೆಸುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಸುದ್ದಿ ತಿಳಿಯುತ್ತಿದ್ದಂತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಶಶಿಕಾಂತ್ ಸೆಂಥಿಲ್ ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸ್ಥಳಕ್ಷೆ ತೆರಳ ಕಾರ್ಯಾಚರಣೆಗೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಉದ್ದಮಿ ಸಿದ್ಧಾರ್ಥ ಅವರು ನಾಪತ್ತೆ ಆಗಿರುವುದಾಗಿ ಅವರ ಕಾರಿನ ಚಾಲಕ ಬಸವರಾಜ ಪಾಟೀಲ್ ಮಂಗಳೂರಿನ ಕಂಕನಾಡಿ ಪೊಲೀಸ್ ಕಾಣಿಗೆ ದೂರು ನೀಡಿದ್ದಾರೆ

ಕೃಷ್ಣ ಅವರನ್ನು ಭೇಟಿ ಮಾಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ನಾಯಕ ಡಿ

ತಿವಕುಮಾರ್ ಅವರು ಸಿದ್ದಾರ್ಥ ಸಜ್ಜನ ವ್ಯಕ್ತಿ ದೇರೆಯವರಿಗೆ ಸಹಾ ಯ ಮಾಡುವ ಮನೋಭಾದವರು ಅವರು ಆತ್ಮಪತ್ತೆ ಬಗ್ಗೆ ಆಲೋಚನೆ ಮಾಡುವಂತಹ ವ್ಯಕ್ತಿಯಲ್ಲ ಎಂದು ಹೇಳದರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ಕಾಂಗ್ರೆಸ್ ನಾಯಕರಾದ ಸಿದ್ದರಾಮಯ್ಯ ಎಚ್

ಕೃಷ್ಣಾ ಅವರ ಮನೆಗೆ ಭೇಟಿ ನೀಡಿದ್ದರು ಈ ನಡುವೆ ಕಾಣೆಯಾಗಿರುವ ಉದ್ಯಮಿ ಸಿದ್ದಾರ್ಥ ಅವರ ಪತ್ತೆಗೆ ರಾಜ್ಯ ಸರ್ಕಾರದ ಜೊತೆಗೆ ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕೆಂದು ಬಿಜೆಪಿ ಸಂಸದರಾದ ಶೋಭಾಕರಂದ್ಲಾಜೆ

ಸಫಾರಿಗೆ ತೆರಳಿದ್ದ ವೇಳೆ ಆನೆಯ ಮುಂದಕ್ಕೆ ಸಫಾರಿ ವ್ಯಾನ್ ಬಂದಿದ್ದರಿಂದ ಆನೆ ಒತ್ತಡಕ್ಕೊಳಗಾಗಿ ದಾಳಿ ನಡೆಸಿದೆ ಎನ್ನಲಾಗಿದೆ ಆನೆ ದಾಳಿಯಿಂದ ಪ್ರವಾಸಿಗರು ಬೆಟ್ಟ ಬಿದ್ದಿದ್ದಾರೆ ಎಂದು ವರದಿಯಾಗಿದೆ

ಸಾಹಿತ್ಯ ಸಮ್ನೇಳನ ಏರ್ಪಾಡಾಗಿತ್ತು ಚಿತ್ರ ಸಾಹಿತಿ ಡಾ

ನಾಗೇಂದ್ರ ಪ್ರಸಾದ್ ಸಮ್ನೇಳನದ ಅಧ್ಯಕ್ಷತೆ ವಹಿಸಿ ಮಾತಾನಾಡಿ ಕನ್ನಡ ಅನ್ನದ ಭಾಷೆಯಾಗಿ ರೂಪುಗೊಳ್ಳದಿದ್ದರೆ ಅದಕ್ಕೆ ಭವಿಷ್ಟವಿಲ್ಲ ಕನ್ನಡ ಶಾಲೆಗಳ ಉಳಿವಿಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು

ಸ್ವಕ್ಷೆ ಜಲ ಸಂಪನೂಲ ಇಲಾಖೆಯ ಮಸ್ತಿ ಉಪ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ

ಹವಾವರ್ತಮಾನ ರಾಜ್ಞದ ಕರಾವಳಿಯ ಬಹುತೇಕ ಕಡೆ ದಕ್ಷಿಣ ಒಳನಾಡಿನ ಕೆಲವು ಕಡೆ ಮಳೆಯಾಗಿದೆ